ಸಾಲುಮರದ ತಿಮಕ್ಷ ಬೆಳೆಸಿದ ಮರಗಳನ್ನು ರಕ್ಷಿಸಲು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಮನವಿ

ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಳಕ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಮೊದಲ ಭಾರಿ ಭೇಟಿ ನೀಡಿ ಸುದ್ದಿಗಾರರ ಜೊತೆ ಮಾತನಾಡಿದರು ಇದುವರೆಗೂ ಮೇಕೆದಾಟು ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ವರದಿ ಸಲ್ಲಿಸಿಲ್ಲ ಇದಕ್ಕೆ ತಾವೂ ಯಾರನ್ನು ದೂರುವುದಿಲ್ಲ ಎಂದರು ಕನ್ನಡಿಗರ ಅನುಕೂಲಕ್ಷಾಗಿ ದೆಹಲಿಯಲ್ಲಿ ಪ್ರತ್ನೇಕ ಕಾರ್ಯಾಲಯ ತೆರೆಯಲಾಗುವುದು ರಾಜ್ಯದಿಂದ ಯಾವುದೇ ಸಮಸ್ನೆ ಹೊತ್ತು ಬರುವ ಜನರಿಗೆ ಪರಿಹಾರ ಒದಗಿಸುವುದು ಈ ಕಚೇರಿಯ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡುವುದರಿಂದ ಜನತೆಗೆ ಯಾವುದೇ ಪ್ರಯೋಜನವಾಗದು ಎಂದು ಅವರು ಹೇಳಿದರು

ಒಟ್ಟಾರೆ ಜನೌಷಧಿ ಮಳಗೆಗಳಲ್ಲಿ ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ಎಲ್ಲಾ ಬಗೆಯ ಮಾತ್ರೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪೂರ್ವೆಸಲು ಬೆಂಗಳೂರಿನಲ್ಲಿಯೇ ಗೋದಾಮು ನಿರ್ಮಿಸಿ ಅಲ್ಲಿಂದಲೇ ಎಲ್ಲಾ ಮಳಿಗೆಗಳಿಗೆ ಪೂರೈಸುವುದಾಗಿ ಹೇಳಿದರು

ಒಂದು ವೇಳೆ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ ವಿಧಾನ ಸಭೆಯಲ್ಲಿ ಬಹುಮತ ಕಳೆದುಕೊಂಡಲ್ಲಿ ಬಿಜೆಪಿ ಪರ್ಯಾಯ ಸರ್ಕಾರ ರಚಿಸಲು ಸಿದ್ದವಿರುವುದಾಗಿ ಸಚಿವ ಸದಾನಂದ ಗೌಡ ಹೇಳಿದರು ರಾಷ್ಟೀಯ ಶಿಕ್ಷಣ ಕರಡು ನೀತಿಯ ಮೂಲಕ ರಾಜ್ಜದ ಮೇಲೆ ಹಿಂದಿ ಭಾಷೆ ಹೇರಿಕೆಯ ಕೇಂದ್ರದ ಪ್ರಸ್ತಾವಿತ ಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಅಸಮಧಾನ ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದಿ ಹೇರಿಕೆಯ ಉದ್ದೇಶವನ್ನು ಒಪ್ಪಿಕೊಳ್ಳಲಾಗದು ಯಾವುದೇ ಕಾರಣಕ್ಕೂ ರಾಜ್ಯದ ಒಪ್ಪಿಗೆ ಇಲ್ಲದೆ ತ್ರಿಭಾಷಾ ಸೂತ್ರವನ್ನು ಕೇಂದ್ರ ಪರಿಗಣಿಸಬಾರದು ಎಂದರು ಕೇಂದ್ರದ ಈ ಪ್ರಸ್ತಾವಿತ ತೀರ್ಮಾನದಿಂದ ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆಗೆ ಪೆಟ್ಟು ಬೀಳಲಿದೆ ಎಂದರು ರಾಜ್ಯದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನರು ದೊಡ್ಡಮಟ್ಟದಲ್ಲಿ ಆಶೀರ್ವಾದ ಮಾಡಿದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಇಲ್ಲವೇ ಪುನರ್ ರಚನೆ ಕುರಿತು ಹೈ ಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂದು ಸಿದ್ದರಾಮಯ್ಯ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು

ಪರಮೇಶ್ವರ್ ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ಇಂದು ಸಾಲುಮರದ ತಿಮ್ನ್ಹ ಅವರೊಂದಿಗೆ ತೆರಳ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿಯನ್ನು ಭೇಟ ಮಾಡಿ ಈ ಮರಗಳನ್ನು ಕಡಿಯದಂತೆ ಹಾಗೂ ಪರ್ಯಾಯ ಮಾರ್ಗ ಮಾಡುವಂತೆ ಮನವಿ ಮಾಡಿದ್ದಾರೆ ಸಾಲುಮರದ ತಿಮಕ್ಷ ಅವರು ಯಾವುದೇ ಪ್ರತಿಫಲ ಮರಗಳನ್ನು ಬೆಳೆಸಿದ್ದಾರೆ ಅವುಗಳನ್ನು ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಅವರು ಹೇಳಿದರು

ಅತಿಸಾರ ಭೇದಿಯಿಂದ ಬಳಲುತ್ತಿರುವ ಐದು ವರ್ಷದೊಳಗಿನ ಮಕ್ಕಳಿಗೆ ಒಆರ್ಎಸ್ ದ್ರಾವಣವನ್ನು ನಿಯಮಿತವಾಗಿ ಕುಡಿಸುವುದು ಮತ್ತು ಝಿಂಕ್ ಮಾತ್ರೆಗಳನ್ನು ನೀಡುವುದರಿಂದ ಅತಿಸಾರ ಭೇದಿಯನ್ನು ನಿಯಂತ್ರಿಸಬಹುದು ಎಂದು ಆರೋಗ್ಡ ಇಲಾಖೆ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು

ಹರ್ಷವರ್ಧನ್ ತಿಳಿಸಿದ್ದಾರೆ ಇಂದು ಕೇಂದ್ರ ಆರೋಗ್ಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ತೆಲಂಗಾಣ ಆಂಧ್ರಪ್ರದೇಶ ಪಶ್ಚಿಮ ಬಂಗಾಳ ಒಡಿಶಾ ಮತ್ತು ದೆಹಲಿ ರಾಜ್ಜಗಳಲ್ಲಿ ಈ ಯೋಜನೆ ಇನ್ನೂ ಜಾರಿಯಾಗಿಲ್ಲ ಎಂದರು

ಇನ್ನೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಲಾಭವನ್ನು ತಲುಪಿಸಲು ತಮ್ಮ ಸಚಿವಾಲಯ ಕಾರ್ಯ ನಿರ್ವಹಿಸಲಿದೆ ಎಂದರು

ಒತ್ತಾಯದಿಂದ ಹೇರುವುದು ಸೂಕ್ತವಲ್ಲ ಇಂತಹ ವಿಷಯಗಳಲ್ಲಿ ಅಂತಿಮ ನಿರ್ಧಾರಕ್ಷೆ ಮುನ್ನ ಕೇಂದ್ರಸರ್ಕಾರ ಎಲ್ಲಾ ರಾಜ್ವ ಸರ್ಕಾರಗಳೊಂದಿಗೆ ವಿಸ್ತತ ಚರ್ಚೆ ನಡೆಸಬೇಕು ಎಂದು ಗೃಹ ಸಚಿವ ಎಮ್

ಪಾಟೀಲ್ ವಿಜಯಪುರದಲ್ಲಿ ಇಂದು ಅಭಿಪ್ರಾಯಪಟ್ಟದ್ದಾರೆ

ಜನ್ನದಿನವನ್ನು ಆಚರಿಸಲಾಯಿತು ಅನೇಕ ಗಣ್ಣರು ಫರ್ನಾಂಡಿಸ್ ಅವರೊಂದಿಗಿನ ಒಡನಾಟವನ್ನು ಸ್ಪರಿಸಿಕೊಂಡರು

ಇನ್ನು ಹವಾಮಾನ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಕರಾವಳಿ ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ

ಆರ್

ನಾಡಿದ್ದು ಬೆಳಿಗ್ಗೆಯವರೆಗೆ ರಾಜ್ದದ ಬಹುತೇಕ ಸ್ವಳಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆ ಸಾಧ್ವತೆ